ಕರ್ನಾಟಕದಲ್ಲಿ ರಾಜಕೀಯ ಬಿಕ್ಕಟ್ಟು ಸುಪ್ರೀಂಕೋರ್ಟ್ ಮೆಟ್ನಿಲೇರಿದ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹತ್ತು ಬಂಡಾಯ ಶಾಸಕರು

ಅಕ್ರಮ ಗಣಿಗಾರಿಕೆ ಉತ್ತರ ಪ್ರದೇಶದ ಮೂರು ಜಿಲ್ಲೆಗಳ ವಿವಿಧೆಡೆ ಸಿಬಿಐ ದಾಳಿ

ವಿಶ್ಲಕಪ್ ಕ್ರಿಕೆಟ್ ಮಳೆಯಿಂದಾಗಿ ಸ್ಲಗಿತಗೊಂಡಿದ್ದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಣ ಸೆಮಿಫ್ವೆನಲ್ ಪಂದ್ಯ ಇಂದು ಮುಂದುವರಿಕೆ

ತಮ್ಮ ರಾಜೀನಾಮೆಯನ್ನು ಸ್ವೀಕರಿಸಲು ವಿಧಾನಸಭೆ ಸಭಾಧ್ಯಕ್ಷರು ನಿರಾಕರಿಸುತ್ತಿದ್ದಾರೆ ಎಂದು ಆರೋಪಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಬಂಡಾಯ ಶಾಸಕರ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹ್ಲಗಿ ಸಲ್ತಿಸಿರುವ ಈ ಅರ್ಜಿಯ ವಿಚಾರಣೆಯನ್ನು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠ ನಡೆಸಲಿದೆ ಈ ಅರ್ಜಿಯನ್ನು ತ್ವರಿತವಾಗಿ ನಾಳಿಯೇ ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ ಈ ಬಂಡಾಯ ಶಾಸಕರು ಈಗಾಗಲೇ ತಮ್ಮ ಸ್ದಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದು ಹೊಸ ಚುನಾವಣೆಯನ್ನು ಬಯಸಿದ್ದಾರೆ ಎಂದು ಹಿರಿಯ ವಕೀಲರು ತಿಳಿಸಿದ್ದಾರೆ

ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಸಚಿವ ಡಿ

ಅಲ್ಲದೇ ಮುಂಬೈ ಪೊಲೀಸರು ಬಂಡಾಯ ಶಾಸಕರನ್ನು ಭೇಟಿ ಮಾಡಲು ದಿ

ಶಿವಕುಮಾರ್ ಅವರಿಗೆ ಅವಕಾಶ ನೀಡಲು ನಿರಾಕರಿಸಿದರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಬಂಡಾಯ ಶಾಸಕರು ಮುಂಬೈ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ತಮಗೆ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ಡಿ

ಶಿವಕುಮಾರ್ ಅವರಿಗೆ ಪ್ರವೇಶ ನೀಡಬಾರದೆಂದು ಕೋರಿದ್ದ ಹಿನ್ನೆಲೆಯಲ್ಲಿ ಅಲ್ಲಿನ ಪೊಲೀಸರು ಈ ಕ್ರಮ ಕೈಗೊಂಡಿದ್ದಾರೆ ಅಲ್ಲದೇ ಹೋಟೆಲ್ನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಶಾಸಕ ಮಿತ್ರರ ಮನವೊಲಿಸುವ ಉದ್ದೇಶದಿಂದ ತಾವು ಹೋಟೆಲ್ನಲ್ಲಿ ಕೊಠಡಿ ಕಾಯ್ದಿರಿಸಿದ್ದಾಗಿ ಡಿ

ಶಿವಕುಮಾರ್ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ್ದಾರೆ ತಾವು ಶಾಸಕರಿಗೆ ಯಾವುದೇ ಬೆದರಿಕೆ ಹಾಕಲು ಬಂದಿಲ್ಲ ಎಂದು ಅವರು ಪೊಲೀಸರಿಗೆ ಸಮಜಾಯಿಷಿ ಹೇಳಿದರು ಆದರೂ ಪೊಲೀಸರು ಅವರಿಗೆ ಶಾಸಕರ ಭೇಟಿಗೆ ಅವಕಾಶ ನೀಡಲಿಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಎಚ್

ಕುಮಾರಸ್ಲಾಮಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಡಿ

ಶಿವಕುಮಾರ್ ಅವರಿಂದ ತಮಗೆ ಜೀವ ಬೆದರಿಕೆ ಇದೆ ಎಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹತ್ತು ಮಂದಿ ಬಂಡಾಯ ಶಾಸಕರು ಮುಂಬೈ ಪೊಲೀಸ್ ಆಯುಕ್ತರಿಗೆ ಇಂದು ಲಿಖಿತ ದೂರು ನೀಡಿದ್ದಾರೆ ಈ ಇಬ್ಬರೂ ನಾಯಕರನ್ನು ತಾವು ಭೇಟಿಯಾಗಲು ಇಚ್ಲಿಸುವುದಿಲ್ಲ ಅಲ್ಲದೆ ಈ ಮುಖಂಡರು ಹೋಟೆಲ್ನ ಆವರಣದೊಳಗೆ ಪ್ರವೇಶಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಪತ್ರದಲ್ಲಿ ಮನವಿ ಮಾಡಲಾಗಿದೆ ಈ ಪತ್ರಕ್ಕೆ ಶಿವರಾಂ ಹೆಬ್ಬಾರ್ ಪ್ರತಾಪ್ ಗೌಡ ಪಾಟೀಲ್ ಬಿ

ಪಾಟೀಲ್ ಬ್ವೆರತಿ ಬಸವರಾಜ್ ಎಸ್

ಸೋಮಶೇಖರ್ ರಮೇಶ್ ಜಾರಕಿಹೊಳಿ ಗೋಪಾಲಯ್ಯ ಎಚ್

ಬಹುಮತ ಕಳೆದುಕೊಂಡಿರುವ ಮೈತ್ರಿ ಸರ್ಕಾರದ ಮುಖ್ಯಸ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಶಾಸಕರು ವಿಧಾನಸಭೆ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ವಿಧಾನಸೌಧ ವಿಕಾಸಸೌಧ ನಡುವೆ ಇರುವ ಗಾಂಧಿ ಪತ್ರಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು

ಈ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಉಂಟಾಗಿರುವ ರಾಜಕೀಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಪಡೆಯಲು ಮಧ್ಯ ಪ್ರವೇಶಿಸುವಂತೆ ಕೋರಿ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನು ಭೇಟಿಯಾಗಲಿದೆ

ಬಿಜೆಪಿ ತನ್ನ ಸದನ ಸದಸ್ನರಿಗೆ ಮೂರು ಸಾಲಿನ ವಿಪ್ ನೀಡಿದ್ದು ಉತ್ತರ ನೀಡಿಕೆ ಸಂದರ್ಭದಲ್ಲಿ ಸದನದಲ್ಲಿ ಹಾಜರಿರುವಂತೆ ಸೂಚಿಸಿದೆ

ಕೆಲ ಕಾಗದ ಪತ್ರಗಳ ಮಂಡನೆ ನಂತರ ಕಾಂಗ್ರೆಸ್ ಸದಸ್ಯ ಆನಂದ್ ಶರ್ಮಾ ಈ ವಿಚಾರವನ್ನು ಪ್ರಸ್ತಾಪಿಸಿ ಸಭಾಪತಿ ವೆಂಕಯ್ಯನಾಯ್ದು ಅವರ ಅನುಮತಿ ಕೋರಿದರು ಆದರೆ ಸಭಾಪತಿ ನಿರಾಕರಿಸಿದರು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಗುಂಪು ಸಭಾಪತಿ ಪೀಠದ ಎದುರು ತೆರಳಿ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಗದ್ದಲ ಹೆಚ್ಚಾದಾಗ ಸಭಾಪತಿ ಸದನವನ್ನು ಮಧ್ಯಾಹ್ನದವರೆಗೆ ಮುಂದೂಡಿದರು ಅಕ್ರಮ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶದ ಮೂರು ಜಿಲ್ಲೆಗಳ ಹಲವಾರು ಕಡೆಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚಾರಣೆ ನಡೆಸುತ್ತಿದೆ ಹಮೀರ್ಪುರ್ ಫತೇಪುರ್ ಹಾಗೂ ಬುಲಂದ್ಶೆಹರ್ ಜಿಲ್ಲೆಗಳಲ್ಲಿ ಇಂದು ಬೆಳಗಿನಿಂದ ಶೋಧ ಕಾರ್ಯ ನಡೆಯುತ್ತಿದೆ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಗುತ್ತಿಗೆ ನೀಡಿರುವ ಆರೋಪದಲ್ಲಿ ಮೂರು ಎಫ್ಐಆರ್ಗಳನ್ನು ಸಿಬಿಐ ದಾಖಲಿಸಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ ಕುರಿತ ಐದು ವರ್ಷಗಳ ದೂರದ್ವಷ್ಟಿಯ ಕಾರ್ಯಾಗಾರದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮಾನವ ಸಂಪನ್ಮೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಈ ವಿಷಯ ತಿಳಿಸಿದ್ದಾರೆ ಹೊಸ ಭಾರತ ನಿರ್ಮಾಣಕ್ಕೆ ಶಿಕ್ಷಣ ಪ್ರಮುಖ ಬುನಾದಿಯಾಗಿದ್ದು ಸಮೃದ್ದ ಹಾಗೂ ಸಬಲೀಕರಣ ಮತ್ತು ಸ್ಪರ್ಧಾತ್ಮಕತೆಯ ನಿಟ್ಟಿನಲ್ಲಿ ಬೆಳೆಸಲು ಅಗತ್ಯವಾಗಿದೆ ಎಂದು ಅವರು ಹೇಳಿದರು ಆರ್ಥಿಕ ಅಭಿವೃದ್ದಿಯ ಅನುಕೂಲಗಳು ಪ್ರತಿಯೊಬ್ಬರಿಗೂ ತಲುಪುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯ ನಿರ್ವಹಿಸುತ್ತಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಹೇಳಿದ್ದಾರೆ

ದೇಶದ ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಹಾಗೂ ಭಾರತ ರಷ್ಯಾ ನಡುವೆ ಸಂಬಂಧಗಳು ಉತ್ತಮ ರೀತಿಯಲ್ಲಿ ಪ್ರಗತಿ ಕಾಣುತ್ತಿವೆ ಎಂದು ಅವರು ಹೇಳಿದರು ಆಕ್ಷ್ ಈಸ್ಷ್ ಪಾಲಿಸಿಯ ತಾರ್ಕಿಕ ವಿಸ್ತರಣೆಗಾಗಿ ಭಾರತ ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಆರ್ಸಿಇಪಿಗೆ ಎದುರು ನೋಡುತ್ತಿರುವುದಾಗಿ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಭಾರತ ಆಸಿಯಾನ್ ಟ್ರೊಯ್ಕಾ ವಾಣಿಜ್ಯ ಸಚಿವರುಗಳ ಸಭೆಯ ಔಪಚಾರಿಕ ಭೇಟಿಯ ಸಂದರ್ಭದಲ್ಲಿ ನವದೆಹಲಿಯಲ್ಲಿ ನಿನ್ನೆ ಆರ್ಸಿಇಪಿ ಬಗ್ಗೆ ಮಾತನಾಡಿದರು

ದೆಹಲಿಯಲ್ಲಿ ನಿನ್ನೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂಡೋನೇಷಿಯಾದ ವಾಣಿಜ್ಯ ಸಚಿವ ಎಂಗರ್ಟಿಯಾಸ್ಚೋ ಲುಕಿತಾರನ್ನು ನಿನ್ನೆ ಭೇಟಿ ಮಾದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಸುಸ್ಲಿರ ವ್ಯಾಪಾರಕ್ಕಾಗಿ ಒಟ್ಟಿಗೆ ಕೆಲಸ ಮಾಡಲು ಪರಸ್ಪರ ಒಪ್ಪಿಗೆ ಸೂಚಿಸಲಾಯಿತು ಆಸಿಯಾನ್ನ ವಾಣಿಜ್ಯ ಸಚಿವರ ಟ್ರೋಯ್ಕಾ ಸಭೆಯ ನೇಪಥ್ಯದಲ್ಲಿ ಈ ಸಭೆ ನಡೆಯಿತು ಸಿಖ್ಖರ ಪವಿತ್ರ ಯಾತ್ರಾ ಸ್ಥಳ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರಕ್ಕೆ ವರ್ಷಪೂರ್ತಿ ಸುಗಮ ಸುರಕ್ಷಿತವಾಗಿ ತೆರಳಲು ಅನುಕೂಲ ಕಲ್ಪಿಸುವ ಸಲುವಾಗಿ ಕರ್ತಾರ್ಪುರ್ ಕಾರಿಡಾರ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಬದ್ದವಾಗಿರುವುದಾಗಿ ಸರ್ಕಾರ ತಿಳಿಸಿದೆ ಭಾರತೀಯ ಬಂದರು ಪ್ರಾಧಿಕಾರ ಈ ಪ್ರದೇಶದಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಿಸಿದೆ

ಮ್ಯಾಂಚೆಸ್ವರ್ನಲ್ಲಿ ನಿನ್ನೆ ಮಳೆಯ ಕಾರಣ ಅರ್ಧಕ್ಕೆ ಸ್ಥಗಿತಗೊಂಡಿದ್ದ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಭಾರತ ನ್ಯೂಜಿಲೆಂಡ್ ಮೊದಲ ಸೆಮಿಥೈನಲ್ಸ್ ಪಂದ್ಯ ಇಂದು ಮುಂದುವರೆಯಲಿದೆ

ಆಗ ಮಳೆ ಬಂದ ಕಾರಣ ಪಂದ್ಯ ಸ್ಡಗಿತವಾಗಿತ್ತು